ರಸ್ತೆ ಅಪಘಾತ ಪ್ರಮಾಣ ತಗ್ಗಿಸುವ ವಿಶ್ವ ಬ್ಯಾಂಕ್ ನೆರವಿನ ಪೈಲೆಟ್ ಯೋಜನೆ ರಾಜ್ಯಾದ್ಯಂತ ವಿಸ್ತರಣೆ ಮುಖ್ಯಮಂತ್ರಿ ಹೆಚ್ ಡಿ ಕುಮಾರಸ್ವಾಮಿ

ಮೊಲೀಸ್ ಇಲಾಖೆಯ ಡಿಎಆರ್ ಕೆಎಸ್ಆರ್ಖಿ ವೈರ್ಲೆಸ್ ಸೇರಿ ವಿವಿಧ ಹುದ್ದೆಗಳನ್ನು ಏಕ ಗವಾಕ್ಷಿ ಪದ್ದತಿಯಡಿ ನೇಮಕಾತಿ ಮಾಡುವ ಕುರಿತು ಪರಿಶೀಲನೆ ಡಾ ಜಿ

ಡಿ ಕುಮಾರಸ್ವಾಮಿ ತಿಳಿಸಿದ್ದಾರೆ ವಿಶ್ವಬ್ಕಾಂಕ್ ನೆರವಿನಿಂದ ಕರ್ನಾಟಕ ರಾಜ್ಯ ಹೆದ್ದಾರಿ ಅಭಿವೃದ್ದಿ ಯೋಜನೆ ಕೆಶಿಪ್ ಅಡಿ ಬೆಳಗಾವಿಯ ಪೊಲೀಸ್ ಪರೇಡ್ ಮೈದಾನದಲ್ಲಿ ಇಂದು ಆಯೋಜಿಸಿದ್ದ ಸುರಕ್ಷಿತ ಮಾರ್ಗ ಪಾತ್ತಕ್ಷಿಕೆ ಕಾರ್ಯಕ್ರಮದ ರಸ್ತೆ ಸುರಕ್ಷತಾ ಜಾಗೃತಿ ಪ್ರಚಾರೋಂದಲನಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು ಅಪಘಾತ ಪ್ರಮಾಣ ತ್ಗಿಸುವ ಮೂಲಕ ಜನರ ಪ್ರಾಣರಕ್ಷಣೆಗೆ ಅಗತ್ತವಿರುವ ಎಲ್ಲ ರೀತಿಯ ಕ್ರಮಗಳನ್ನು ಸರ್ಕಾರ ಕೈಗೊಳ್ಳಲಿದೆ ಎಂದು ಪೇಳಿದರು

ವಾಣಿಜ್ಠಿಕ ಮತ್ತು ಸಾರ್ವಜನಿಕ ಸಾಮ್ಯದ ಬ್ಡಾಂಕುಗಳಿಂದ ರೈತರು ಪಡೆದ ಕೃಷಿ ಸಾಲಗಳಿಗೆ ಈ ಯೋಜನೆ ಅನ್ವಯವಾಗಲಿದೆ ಎಂದು ಸಚಿವ ಬಂಡೆಪ್ಪ ಕಾಶಂಪೂರ್ ತಿಳಿಸಿದರು

ವಿಧಾನಸಭೆಯಲ್ಲಿ ಪ್ರಶ್ನೋತ್ತರವಧಿಯಲ್ಲಿ ಬಿಜೆಪಿ ಶಾಸಕ ವಿಸುನೀಲ್ ಕುಮಾರ್ ಪ್ರಶ್ನೆಗೆ ಉತ್ತರಿಸಿದ ಅವರು ಬಹುತೇಕ ಎಲ್ಲಾ ಹುದ್ದೆಗಳು ಭರ್ತಿ ಮಾಡಿಕೊಳ್ಳಲಾಗುತ್ತಿದೆ

ಉಳಿದಂತೆ ಡಿ ಗೂಪ್ ಹುದ್ದೆಗಳನ್ನು ಹೊರಗುತ್ತಿಗೆ ಆಧಾರದೆಮೇಲೆ ನೇಮಕಾತಿ ಮಾಡಕೊಳ್ಳಲಾಗುತ್ತಿದೆ ಎಂದು ಹೇಳಿದರು

ಪ್ರಶ್ನೋತ್ತರ ಅವಧಿಯಲ್ಲಿ ಸದಸ್ಕ ಆರ್ ಧರ್ಮಸೇನ ಅವರ ಪ್ರಶ್ನೆಗೆ ಉತ್ತರಿಸಿದ ಅವರು ಈ ಪುದ್ದೆಗಳನ್ನು ಏಕಗವಾಕ್ಷಿ ನಿಯಮದಡಿ ನೇಮಕಾತಿ ಮಾಡಬೇಕಾದರೆ ಪಾಲಿ ಇರುವ ನಿಯಮಗಳಿಗೆ ತಿದ್ದುಪಡಿ ಮಾಡಬೇಕು ಇಲಾಖೆ ಅಧಿಕಾರಿಗಳ ಜೊತೆ ಸಾಧಕ ಬಾಧಕಗಳ ಬಗ್ಗೆ ಚರ್ಚಿಸಿ ಕ್ರಮ ಕೈಗೊಳ್ಳಲಾಗುವುದು ಎಂದರು ನಾಗರಿಕ ಸಿಎಆರ್ ಡಿಎಆರ್ ಕೆಎಸ್ಆರ್ಪಿ ಕೆಎಸ್ಐಎಸ್ಎಫ್ ಎಫ್ಬಿಪಿಐ ಹುದ್ದೆಗಳಿಗೆ ನೇಮಕ ಮಾಡುವಾಗ ಬೇರೆ ಬೇರೆ ರೀತಿಯ ತರಬೇತಿಗಳನ್ನು ನೀಡಲಾಗಿರುತ್ತದೆ ಸಿಎಆರ್ ಮತ್ತು ಡಿಎಆರ್ಗೆ ಲಿಖಿತ ಪರೀಕ್ಷೆ ಮೂಲಕ ನೇಮಕಾತಿ ಮಾಡಿದರೆ ಕೆಎಸ್ಆರ್ಪಿ ಮತ್ತು ಕೆಎಸ್ಐಎಫ್ಎಸ್ ಸಿಬ್ಬಂದಿಗೆ ಇಲಾಖೆ ಪಂತದಲ್ಲಿ ಲಿಖಿತ ಪರೀಕ್ಷೆ ಮಾಡಲಾಗುವುದು ಅಂತರ್ ಇಲಾಖೆ ವರ್ಗಾವಣೆಗೆ ಅವಕಾಶ ಇರುವುದಿಲ್ಲ ಎಂದು ಸ್ಪಷ್ಟಪಡಿಸಿದರು ಏಕಗವಾಕ್ಷಿ ಪದ್ಧತಿ ಜಾರಿ ಮಾಡುವ ಸಂಬಂಧ ಕೇರಳ ಸರ್ಕಾರದಲ್ಲಿ ಥಾಮಸ್ ವರದಿಯನ್ನು ಅನುಷ್ಠಾನ ಮಾಡಲಾಗಿದೆ ಆದರೆ ಇದನ್ನು ಎಲ್ಲ ರಾಜ್ಯಗಳು ಅಳವಡಿಸಿಕೊಂಡಿಲ್ಲ ಎಂದು ಪರಮೇಶ್ವರ್ ಸ್ಪಷ್ಟಪಡಿಸಿದರು

ನಾಲೆಯಿಂದ ಭತ್ತವನ್ನು ಪರಿಶೀಲಿಸಿ ಖರೀದಿಸುವ ಕೇಂದ್ರವು ತಮ್ಮಲ್ಲಿ ನೊಂದಣೆಯಾಗಿರುವ ರೈಸ್ಮಿಲ್ಗಳಿಗೆ ರೈತರು ಸ್ವಂತ ಖರ್ಚಿನಲ್ಲಿ ಭತ್ತವನ್ನು ಕೊಂಡೊಯ್ಯುವಂತೆ ಸಲಹೆ ನೀಡಲಾಗಿದೆ